ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೆಪಲಿಯಲ್ಲಿಂದು ಕೊರೊನಾ ವ್ಯೆರಸ್ ನಿಯಂತ್ರಣಕ್ಕೆ ವಿವಿಧ ಸಚಿವಾಲಯಗಳು ತೆಗೆದುಕೊಂಡಿರುವ ಕ್ರಮಗಳ ಪರಾಮರ್ಶೆ ನಡೆಸಿದರು ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಹಲವು ಸಚಿವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಸಮಕಾಲೀನ ಪರಿಸ್ಟಿತಿಯಲ್ಲಿ ಎದುರಾಗುತ್ತಿರುವ ಸನ್ನಿವೇಶಗಳಿಗೆ ಸ್ವಂದಿಸಲು ಭಾರತ ಸರ್ವ ಸನ್ನದ್ದವಾಗಿರಬೇಕು ಎಲ್ಲಾ ಸಚಿವಾಲಯಗಳು ಸಮನ್ವಯದಿಂದ ಕಾರ್ಯ ನಿರ್ವಹಿಸಬೇಕು ಸೋಂಕಿನ ಅಪಾಯಗಳ ಬಗ್ಗೆ ಸಮುದಾಯಗಳಲ್ಲಿ ಜಾಗ್ಸತಿ ಮೂಡಿಸಬೇಕು ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಜಾಗತಿಕ ಮಟ್ಲದಲ್ಲಿ ಅಳವಡಿಸಿಕೊಂಡಿರುವ ಉತ್ತಮ ಅಭ್ಯಾಸಗಳನ್ನು ಅನುಸರಿಸಲು ಅಧಿಕಾರಿಗಳು ಗಮನ ಹರಿಸಬೇಕು

ಸಾರ್ವಜನಿಕರು ಸೋಂಕು ನಿಯಂತ್ರಣಕ್ಕೆ ಬರುವ ತನಕ ಗುಂಪು ಗುಂಪಾಗಿ ಸೇರುವುದನ್ನು ಸಾಧ್ಯವಾದಪ್ಪು ಕಡಿಮೆ ಮಾಡಬೇಕು ಸೋಂಕು ಹೆಚ್ಚಾಗಿ ಹರಡಿದ ಪಕ್ಷದಲ್ಲಿ ಗಂಭೀರ ನಿಗಾ ಫಟಕಗಳ ತುರ್ತು ಸ್ವಾಪನೆಗೆ ಆರೋಗ್ಯ ಕ್ಷೇತ್ರ ಮುಂದಾಗಬೇಕು

ಸಭೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ತಿ ಪ್ರಸಕ್ತ ಸನ್ನಿವೇತ ಮತ್ತು ಕ್ಟೆಗೊಂಡಿರುವ ಕ್ರಮಗಳ ಕುರಿತು ಪ್ರಸ್ತುತಿ ನೀಡಿದರು ಟಿಷಧ ಇಲಾಖೆಯ ಕಾರ್ಯದರ್ತಿ ಮಾತನಾಡಿ ಸಾಕಷ್ಟು ಶ್ರಮಾಣದಲ್ಲಿ ಚಿಷಧಗಳನ್ನು ದಾಸ್ತಾನು ಮಾಡಲಾಗಿದೆ ಎಂದು ಸಭೆಗೆ ತಿಳಿಸಿದರು ವಿಮಾನ ನಿಲ್ದಾಣಗಳು ಬಂದರು ಗಡಿ ಸೇರಿದಂತೆ ವಿವಿಧ ಸಾರ್ವಜನಿಕ ಸ್ವಳಗಳಲ್ಲಿ ತೆಗೆದುಕೊಳ್ಳಲಾಗಿರುವ ಮುಂಜಾಗ್ರತಾ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು ಕೊರೊನಾ ವೈರಸ್ ಸೋಂಕಿಗೆ ಜನರು ಭಯಭೀತರಾಗಬೇಕಿಲ್ಲ ಸೋಂಕು ನಿಯಂತ್ರಣದ ಸರಳ ಕ್ರಮಗಳನ್ನು ಅನುಸರಿಸಲು ಕಟ್ಟೇಚ್ವರ ವಹಿಸಿದರೆ ಸಾಕು ಎಂದು ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಕರೆ ನೀಡಿದ್ದಾರೆ ಕೊರೊನಾ ಸೋಂಕು ಪರಡುವ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಜನರು ಕೈ ಕುಲುಕುವ ಬದಲು ನಮಸ್ಕಾರ ಮಾಡಿ ಎಂದು ಸಲಹೆ ನೀಡಿದರು ಜ್ವರ ಕೆಮ್ಜು ಗಂಟಲು ಸೋಂಕು ಕಾಣಿಸಿಕೊಂಡರೆ ತಕ್ಷಣವೇ ವೈದ್ಯರಿಗೆ ತೋರಿಸಿ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನೌಷಧಿ ಕೇಂದ್ರಗಳ ಮಾಲೀಕರು ಮತ್ತು ಫಲಾನುಭವಿಗಳ ಜೊತೆಗೆ ವಿಡಿಯೋ ಕಾನ್ವರೆನ್ಸಿಂಗ್ ಸಂವಾದ ನಡೆಸಿದರು ಜನೌಷಧ ದಿನಾಚರಣೆ ಅಂಗವಾಗಿ ಈ ಸಂವಾದ ನಡೆದಿದ್ದು ದೇಶದ ಕಡುಬಡವರಿಗೆ ಕೈಗೆಟುಕುವ ಬೆಲೆಗೆ ಗುಣಮಟ್ಟದ ದಿಷಧ ಒದಗಿಸಲು ಸಾಧ್ಯವಾಗುತ್ತಿದೆ

ದೇಶದ ಪ್ರತಿ ನಾಗರಿಕರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸಲು ಕೇಂದ್ರ ಬದ್ದವಾಗಿದೆ ಈ ಜನೌಷಧ ಕೇಂದ್ರಗಳಿಂದ ಪ್ರತಿ ತಿಂಗಳು ಒಂದು ಕೋಟಗಿಂತ ಅಧಿಕ ಜನರು ಔಷಧಗಳನ್ನು ಪಡೆಯುತ್ತಿದ್ದಾರೆ ಎಂದು ಪ್ರಧಾನಿ ತಿಳಿಸಿದರು ವಾರಣಾಸಿ ಪುಲ್ವಾಮಾ ಡೆಹ್ರಾಡೂನ್ ಮುಜಾಫರ್ಪುರ್ ಕೊಯಮತ್ತೂರು ಪುಣೆ ಮತ್ತು ಗುವಾಪತಿಯ ಜನೌಷಧ ಕೇಂದ್ರಗಳ ಮಾಲೀಕರು ಮತ್ತು ಫಲಾನುಭವಿಗಳು ಪ್ರಧಾನಿ ಜೊತೆ ಸಂವಾದ ನಡೆಸಿದರು ದೇಶದ ಬಡವರು ಮತ್ತು ಕಡುಬಡವರಿಗೆ ಜನೌಷಧ ಕೇಂದ್ರಗಳು ಗುಣಮಟ್ಟದ ಮತ್ತು ಕೈಗೆಟುಕುವ ದರಕ್ಕೆ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿವೆ ಎಂದು ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ಪುಣೆಯ ಸಸೂನ್ ಸಾರ್ವಜನಿಕ ಆಸ್ವತ್ರೆಯಲ್ಲಿ ಸ್ಮಾಪನೆಯಾಗಿರುವ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಕ್ಕೆ ಭೇಟಿ ನೀಡಿದ ನಂತರ ಅವರು ಮಾತನಾಡಿದರು ಜನೌಷಧ ಕೇಂದ್ರಗಳ ಕೆಲಸಗಾರರಿಗೆ ಕೇಂದ್ರ ಸರ್ಕಾರ ಸದ್ದದಲ್ಲೆ ಗುಂಪು ವಿಮಾ ಯೋಜನೆ ಜಾರಿಗೆ ತರಲಿದೆ ಎಂದರು ಕೇಂದ್ರದಲ್ಲಿ ಲಭ್ಯವಿರುವ ಚಿಷಧ ಮತ್ತು ನಾನಾ ಆರೋಗ್ಯ ಸೇವೆಗಳನ್ನು ಪರಿಶೀಲಿಸಿದ ಅವರು ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ನೈರ್ಮಲ್ಯ ನ್ಯಾಪ್ಕೀನ್ಗಳನ್ನು ವಿತರಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನೌಷಧ ಕೇಂದ್ರಗಳ ಮಾಲೀಕರು ಮತ್ತು ಫಲಾನುಭವಿಗಳ ಜೊತೆ ನಡೆಸಿದ ವಿಡಿಯೋ ಕಾನ್ವರೆನ್ವಿಂಗ್ ಸಂವಾದದಲ್ಲಿ ಜಾವಡೇಕರ್ ಅವರು ಸಹ ಪಾಲ್ಗೊಂಡಿದ್ದರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಯೆಸ್ ಬ್ಯಾಂಕ್ನ ಪುನರುಜ್ಜೀವನಗೊಳಿಸಲು ಕರಡು ಯೋಜನೆಯನ್ನು ಸ್ವೀಕರಿಸಲಾಗಿದೆ ಎಂದು ಎಸ್ಬಿಐ ಅಧ್ಯಕ್ಷ ರಜನೀಶ್ ಕುಮಾರ್ ತಿಳಿಸಿದ್ದಾರೆ ಮುಂಬೈನಲ್ಲಿಂದು ಸುದ್ದಿಗೋಷ್ಟಿಯಲ್ಲಿ ವಿವರ ನೀಡಿದ ಅವರು ಭಾರತೀಯ ಸ್ಸೇಟ್ಬ್ಲಾಂಕ್ನ ಕಾನೂನು ಮತ್ತು ಹೂಡಿಕೆ ತಂಡವು ಈ ಯೋಜನೆಯ ಪರಾಮರ್ಶೆ ನಡೆಸುತ್ತಿದೆ

ಯೆಸ್ ಬ್ಯಾಂಕ್ನ ಕೇವಣಿದಾರರಿಗೆ ತಕ್ಷಣಕ್ಕೆ ಸ್ವಲ್ಪ ಸಮಸ್ಥೆಗಳಾಗಬಹುದು ಆದರೆ ಅವರ ಕೇವಣಿ ಹಣ ಸಂಪೂರ್ಣ ಸುರಕ್ಷಿತವಾಗಿರಲಿದೆ

ನೆರೆಹೊರೆಯವರೇ ಮೊದಲು ಈಶಾನ್ಯ ಮತ್ತು ಆಫ್ರಿಕಾ ರಾಷ್ಷಗಳಿಗೆ ಆದ್ಯತೆಯ ಗಮನವೇ ಭಾರತದ ನೀತಿಯಾಗಿದ್ದು ಈ ರಾಷ್ಲಗಳೊಂದಿಗೆ ಆರ್ಥಿಕ ರಾಜತಾಂತ್ರಿಕತೆ ಹೊಂದಲು ಭಾರತ ಆದ್ಯತೆಯ ಗಮನ ನೀಡಿದೆಯೆಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ

ಭಾರತ ಒದಗಿಸಿರುವ ಸಾಲಸೌಲಭ್ಯಗಳಿಂದಾಗಿ ನಮ್ಮ ಕಂಪನಿಗಳು ನೆರೆಹೊರೆಯ ರಾಷ್ಷಗಳಲ್ಲಿ ಉದ್ಯಮ ವ್ಯವಹಾರ ನಡೆಸಲು ಸಾಧ್ಯವಾಗಿದೆ ನಮ್ನ ಕಂಪನಿಗಳಿಗೆ ಅಗತ್ಯವಾದ ಸಕಾರಾತ್ಸಕ ನಡವಳಿಕೆ ಮತ್ತು ಬೆಂಬಲಮೂರ್ಣ ನೀತಿಗಳನ್ನು ಜಾರಿಗೆ ತರಲು ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಅವರು ತಿಳಿಸಿದರು ಮಹಿಳೆಯರು ನಿತ್ಯ ಜೀವನದಲ್ಲಿ ಮಾಡುವ ಉಳಿತಾಯವು ದೇಶದ ಅರ್ಥವ್ಯವಸ್ಥೆಯ ಮೇಲೆ ಮಾಡುವ ನಿಜವಾದ ಪೂಡಿಕೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಚಾಣ ಸಚಿವೆ ಸ್ಥತಿ ಇರಾನಿ ಹೇಳಿದ್ದಾರೆ ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ದಕ್ಷಿಣ ಏಷ್ಯಾ ಮಾಧ್ಯಮದಲ್ಲಿ ಮಹಿಳೆಯರ ಸ್ವಿತಿಗತಿ ವರದಿ ಬಿಡುಗಡೆ ಮಾಡಿ ಮಾತನಾಡಿದ ಅವರು

ಇರಾನ್ನ ಕನ್ನರ್ವೇಟಿವ್ ಪಕ್ಷದ ಸಂಸದೆ ಫಾತೆಮೆ ರಬಾರ್ ಅವರು ಕೊರೊನಾ ವೈರಸ್ ಸೋಂಕಿನಿಂದ ತೀವ್ರ ಅಸ್ತಸ್ಥರಾಗಿ ಕೊನೆಯುಸಿರೆಳಿದಿದ್ದಾರೆ ಟೆಹ್ರಾನ್ ಸಂಸದೀಯ ಕ್ಷೇತ್ರದಿಂದ ಅವರು ಇತ್ತೀಚೆಗೆ ಚುನಾವಣೆಯಲ್ಲಿ ಆಯ್ತೆಯಾಗಿದ್ದರು

ನಂತರ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು ಜಮ್ಮು ಕಾಶ್ಮೀರ ಸೇರಿದಂತೆ ಇಡೀ ದೇಶದ ಜನತೆಗೆ ಈ ಕ್ರೀಡಾಕೂಟ ಸ್ನರಣೀಯ ಸಂದರ್ಭವಾಗಲಿದೆ ಇಂತಹ ಕ್ರೀಡಾಕೂಟಗಳು ಗುಲ್ಗ್ಗೆನಲ್ಲಿ ಪ್ರತಿವರ್ಷವು ನಡೆಯುವಂತಾಗಬೇಕು ಇಲ್ಲಿ ಅಂತಾರಾಷ್ಟೀಯ ಮಟ್ಟದ ಕ್ರೀಡಾ ತರದೇತಿ ಅಕಾಡೆಮಿ ಅರಂಭಿಸಲಾಗುವುದು ಅಂತಾರಾಷ್ಷೀಯ ತರಬೇತುದಾರರು ಇಲ್ಲಿ ತ್ರೀಡಾಪಟುಗಳಿಗೆ ತರಬೇತಿ ನೀಡಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ

ಸತತ ಜಯ ಸಾಧಿಸಿರುವ ಭಾರತ ತಂಡ ಹಾಲಿ ಚಾಂಪಿಯನ್ ಆಸ್ಸೇಲಿಯಾ ತಂಡದೆದುರು ಜಯ ಸಾಧಿಸಿದರೆ ಒತ್ತಡದಿಂದ ಮುಕ್ತವಾಗಲಿದೆ

ಕಳೆದ ವರ್ಷ ನಡೆದ ವಿಶ್ವ ಬಾಕ್ಲಿಂಗ್ ಚಾಂಪಿಯನ್ತಿಪ್ನಲ್ಲಿ ಪಂಘಾಲ್ ಅವರು ಬೆಲ್ಲ ಪದಕ ಗೆದ್ದಿದ್ದರು ಕ್ವಾರ್ಟ್ರ್ ಫೈನಲ್ಸ್ನಲ್ಲಿ ಅವರು ಫಿಲಿಪೀನ್ಸ್ನ ಕಾರ್ಲೊ ಪಾಲಂ ವಿರುದ್ಧ ಸೆಣಸಲಿದ್ದಾರೆ